ಕರುಣಾನಿಧಿ ಅವರ ಗೌರವಾರ್ಥ ಕರ್ನಾಟಕದಲ್ಲಿ ಇಂದು ಒಂದು ದಿನದ ಶೋಕ ಆಚರಿಸಲಾಗುತ್ತಿದೆ ಈ ಸಂದರ್ಭವಾಗಿ ಎಲ್ಲ ಅಧಿಕೃತ ಕಾರ್ಯಕ್ರಮಗಳನ್ನು ರದ್ದುಪಡಿಸಿರುವುದಾಗಿ ರಾಜ್ಯಸರ್ಕಾರ ಪ್ರಕಟಿಸಿದೆ ವಿಧಾನಸೌಧ ಹಾಗೂ ಇನ್ನಿತರ ಸರ್ಕಾರಿ ಕಚೇರಿಗಳ ಮೇಲೆ ರಾಪ್ಪದ್ವಜವನ್ನು ಅರ್ಧಮಟ್ಟದಲ್ಲಿ ಹಾರಿಸಲು ಆದೇಶಿಸಲಾಗಿದೆ

ಕುಮಾರಸ್ವಾಮಿ ಉಪಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಅವರು ಅಗಲಿದ ಚೇತನಕ್ಕೆ ಅಂತಿಮ ನಮನ ಸಲ್ಲಿಸಲು ಈಗಾಗಲೇ ಚೆನ್ನೈಗೆ ತೆರಳಿದ್ದಾರೆ ಮಾಜಿ ಪ್ರಧಾನಿ ಜೆಡಿಎಸ್ ರಾಷ್ಟೀಯ ಅಧ್ಯಕ್ಷ ಎಚ್

ದೇವೇಗೌಡ ಚೆನ್ನೈಗೆ ತೆರಳಿ ಕರುಣಾನಿಧಿ ಅವರ ಪಾರ್ಥಿವ ಶರೀರದ ಅಂತ್ಯಕ್ಷಿಯೆ ಸಂದರ್ಭದಲ್ಲಿ ಹಾಜರಿರಲಿದ್ದಾರೆ ಕರುಣಾನಿಧಿ ಅವರ ನಿಧನಕ್ಕೆ ಸಂತಾಪ ಸೂಚಿಸಿರುವ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಜೀವಂತ ದಂತಕಥೆಯಾಗಿದ್ದ ಕರುಣಾನಿಧಿ ತಮ್ಮ ಜೀವಮಾನ ಪರ್ಯಂತ ತಮಿಳುನಾಡಿನ ಏಳಿಗೆಗೆ ಶ್ರಮಿಸಿದ್ದರು ಹಾಗೂ ಪ್ರಾದೇಶಿಕ ಪಕ್ಷ ಡಿಎಂಕೆಗೆ ಭದ್ರಬುನಾದಿ ನಿರ್ಮಿಸಿದರು ದುರ್ಬಲರ ಅಭ್ಯುದಯಕ್ಕಾಗಿ ಅವರು ಜಾರಿಗೆ ತಂದ ಹಲವಾರು ಜನಪ್ರಿಯ ಯೋಜನೆಗಳನ್ನು ವಿವಿಧ ರಾಜ್ಞಗಳು ಸಹ ಅನುಸರಿಸುತ್ತಿವೆ ಎಂದಿದ್ದಾರೆ ಕರುಣಾನಿಧಿ ಅವರ ಅಗಲಿಕೆಯೊಂದಿಗೆ ರಾಷ್ಟರಾಜಕಾರಣದ ವಿಶಿಷ್ಠ ವ್ಯಕ್ತಿಯೊಬ್ಬರು ಕಣ್ಣರೆಯಾದಂತಾಗಿದೆ ತಮಿಳುನಾಡು ಒಬ್ಬ ದೂರದೃಷ್ಠಿಯ ನೇತಾರನನ್ನು ಕಳೆದುಕೊಂಡಂತಾಗಿದೆ ಎಂದು ಕುಮಾರಸ್ವಾಮಿ ಸಂದೇಶದಲ್ಲಿ ತಿಳಿಸಿದ್ದಾರೆ ಉಪಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಬೆಂಗಳೂರಿನಲ್ಲಿಂದು ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್

ಕರುಣಾನಿಧಿ ಅವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕರ ದರ್ಶನಕ್ಕಾಗಿ ಚೆನ್ನೈನ ರಾಜಾಜಿ ಸಭಾಂಗಣದಲ್ಲಿ ಇರಿಸಲಾಗಿದ್ದು ಪ್ರಧಾನಮಂತ್ರಿ ನರೇಂದ್ರಮೋದಿ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಹಲವಾರು ರಾಜಕೀಯ ನಾಯಕರು ಚಿತ್ರರಂಗದ ಕಲಾವಿದರು ಅಲ್ಲದೆ ಸಮಾಜದ ವಿವಿಧ ವರ್ಗಗಳ ಜನರು ಅಂತಿಮ ದರ್ಶನ ಪಡೆಯುತ್ತಿದ್ದಾರೆ ತಮಿಳುನಾಡಿನಲ್ಲಿ ಎಲ್ಲಾ ಶಾಲಾ ಕಾಲೇಜು ಮತ್ತು ಸರ್ಕಾರಿ ಸಂಸ್ವೆಗಳಿಗೆ ಇಂದು ರಜೆ ಪ್ರಕಟಿಸಲಾಗಿದ್ದು

ಕರುಣಾನಿಧಿ ನಿಧನದ ಹಿನ್ನೆಲೆಯಲ್ಲಿ ಸಂಸತ್ತಿನ ಉಭಯ ಸದನಗಳಲ್ಲಿ ಇಂದು ಅವರಿಗೆ ತ್ರದ್ದಾಂಜಲಿ ಸಲ್ಲಿಸಿ ಕಲಾಪವನ್ನು ದಿನದ ಮಟ್ಟಗೆ ಮುಂದೂಡಲಾಯಿತು ಈಗಾಗಲೇ ವರದಿಯಾಗಿರುವಂತೆ ಅನಾರೋಗ್ಯ ನಿಮಿತ್ತ ಕೆಲದಿನಗಳಂದ ಆಸ್ವತ್ರೆಗೆ ದಾಖಲಾಗಿದ್ದ ಅವರು ಬಹು ಅಂಗಾಂಗ ವೈಫಲ್ಡದಿಂದಾಗಿ ನಿನ್ನೆ ಸಂಜೆ ಕೊನೆಯುಸಿರೆಳೆದರು

ಬಹುಮುಖ ಪ್ರತಿಭೆಯ ಅದ್ವಿತೀಯ ರಾಜಕೀಯ ಮುತ್ತದ್ವಿಯಾಗಿ ಜನಮಾನಸದಲ್ಲಿ ಕರುಣಾನಿಧಿ ಚಿರಸ್ವಾಯಿಯಾಗಿದ್ದಾರೆ ಕರುಣಾನಿಧಿ ಅವರ ಗೌರವಾರ್ಥ ದೇಶಾದ್ಯಂತ ಇಂದು ಒಂದು ದಿನದ ಶೋಕಾಚರಣೆ ಪ್ರಕಟಿಸಲಾಗಿದೆ ಈ ಸಂದರ್ಭದಲ್ಲಿ ಯಾವುದೇ ಸರ್ಕಾರಿ ಮನರಂಜನಾ ಕಾರ್ಯಕ್ರಮಗಳು ಇರುವುದಿಲ್ಲ ಕರುಣಾನಿಧಿ ಅವರ ಪಾರ್ಥಿವ ಶರೀರದ ಅಂತ್ಯಕ್ಷಿಯೆ ಮರಿನಾ ಬೀಚ್ನಲ್ಲಿರುವ ಅಣ್ಣಾ ಸ್ಮಾರಕ ಪ್ರದೇಶದಲ್ಲಿ ಇಂದು ಸಂಜೆ ಸಕಲ ಸರ್ಕಾರಿ ಗೌರವದೊಂದಿಗೆ ನೆರವೇರಲಿದೆ

ಬಹು ಅಂಗಾಂಗ ವೈಫಲ್ಲದಿಂದ ಬಳಲುತ್ತಿದ್ದ ಅವರು ಕೆಲ ದಿನಗಳಿಂದ ಚಿಕಿತ್ತೆ ಪಡೆಯುತ್ತಿದ್ದರು ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದಿಂದ ಅವರು ಮೂರು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು

ಎಚ್ ಪಟೇಲ್ ಸರ್ಕಾರಗಳಲ್ಲಿ ಅವರು ಸಚಿವರಾಗಿ ಸೇವೆ ಸಲ್ಲಿಸಿದ್ದರು

ತಿಪ್ಪೇಸ್ವಾಮಿ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ ತಿಪ್ಪೇಸ್ವಾಮಿ ಅವರ ಪಾರ್ಥಿವ ಶರೀರದ ಅಂತ್ಯಕ್ತಿಯೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕಾಳಪ್ಪನ ಹಟ್ಟಿಯಲ್ಲಿ ಇಂದು ಸಂಜೆ ನೆರವೇರಲಿದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಂತೆಗಳ ಮಾದರಿಯಲ್ಲಿ ಮಾರುಕಟ್ಟೆಗಳನ್ನು ಸ್ವಾಪಿಸುವ ಚಿಂತನೆ ಇದ್ದು ಇದರಿಂದ ಗ್ರಾಮೀಣ ಕೃಷಿಕರಿಗೆ ಅನುಕೂಲವಾಗಲಿದೆ ಎಂದು ಕೃಷಿ ಸಚಿವ ಎನ್

ಶಿವಶಂಕರರೆಡ್ಡಿ ತಿಳಿಸಿದ್ದಾರೆ ಅವರು ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ರಾಜ್ಯದಲ್ಲಿ ಒರಿಧಾನ್ಯಗಳನ್ನು ಯಥೇಚ್ವವಾಗಿ ಬೆಳೆಯಲಾಗುತ್ತಿದ್ದು ಮುಂದಿನ ಜನವರಿಯಲ್ಲಿ ಸಿರಿಧಾನ್ಯ ಮೇಳ ನಡೆಸಲು ಯೋಜಿಸಲಾಗಿದೆ ಎಂದು ಹೇಳದರು

ರಾಜ್ಞದಲ್ಲಿ ರಸಗೊಬ್ಬರ ಕೊರತೆಯಿಲ್ಲ

ಬೆಂಗಳೂರು ಮಹಾನಗರ ಫ್ಲೆಕ್ಸ್ ಬ್ಯಾನರ್ ಮತ್ತು ಅನ್ನ ಜಾಹೀರಾತು ಫಲಕಗಳ ಅವ್ಬವ್ಯಾತ ಜಾಲದಲ್ಲಿ ಸಿಲುಕಿದ್ದು

ಮುಖ್ಯನ್ಯಾಯಮೂರ್ತಿ ದಿನೇತ್ ಮಹೇಶ್ವರಿ ಹಾಗೂ ನ್ವಾಯಮೂರ್ತಿ ಆರ್ ದೇವದಾಸ್ ಅವರನ್ನೊಳಗೊಂಡ ವಿಭಾಗೀಯ ಪೀಠ ಇಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜೆಯ ವಿಚಾರಣೆ ನಡೆಸಿ ಈ ನಿರ್ದೇಶನ ನೀಡಿದೆ